ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ರಾಷ್ಟೀಯ ಪೊಲೀಸ್ ಸ್ನಾರಕ ಲೋಕಾರ್ಪಣೆ

ಮಸ್ಗಚ್ನಲ್ಲಿ ನಡೆಯುತ್ತಿರುವ ಏಷ್ಗನ್ ಚಾಂಪಿಯನ್ಸ್ ಟ್ರೋಫಿಯ ಪುರುಪರ ಹಾಕಿ ಪಂದ್ಲಾವಳಿಯ ಮೂರನೇ ಸುತ್ತಿನ ರಾಬಿನ್ ಪಂದ್ಲದಲ್ಲಿ ಇಂದು ರಾತ್ರಿ ಭಾರತ ಜಪಾನ್ ಮುಖಾಮುಖಿ

ಸ್ತರಕ್ಷಣೆಗಾಗಿ ಭಾರತ ಎಂದೂ ತನ್ನ ಸೇನಾಪಡೆಯನ್ನು ಬಳಸುತ್ತದೆ ಮುಂದೆಯೂ ಇದೇ ನಿಲುವನ್ನು ಭಾರತ ಮುಂದುವರೆಸಲಿದೆ ಎಂದು ಅವರು ಹೇಳಿದರು

ಈ ಸರ್ಕಾರದ ನಾಯಕತ್ವ ವಹಿಸಿದ್ದ ನೇತಾಜಿ ಅವರು ಈ ದೇತದಲ್ಲಿದ್ದರು

ಐತಿಹಾಸಿಕ ಸಮಾರಂಭದಲ್ಲಿ ಐಎನ್ಎ ಮುಖಂಡ ಲಾಲ್ತಿರಾಮ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಂಬಂಧಿ ಚಂದ್ರಕುಮಾರ್ ಬೋಸ್ ಕೇಂದ್ರ ಸಂಸ್ಕೃತಿ ಸಚಿವ ಮಹೇಶ್ ಶರ್ಮ ಹಾಗೂ ಇತರ ಗಣ್ಯರ ಸಮ್ಮಖದಲ್ಲಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಫಲಕ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಆಜಾದ್ ಹಿಂದ್ ಸರ್ಕಾರ ಕೇವಲ ಹೆಸರು ಮಾತ್ರವಲ್ಲದೇ ನೇತಾಜ ನಾಯಕತ್ವದಲ್ಲಿ ಆ ಸರ್ಕಾರ ಪ್ರತಿಯೊಂದು ವರ್ಗಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಸೃಷ್ಟಿಸಿತ್ತು ಅಲ್ಲದೇ ನೇತಾಜಿ ಅವರ ಸರ್ಕಾರ ಸ್ವಂತ ಬ್ಯಾಂಕ್ ಕರೆನ್ಸಿ ಅಂಚೆ ಚೀಟಿ ಮತ್ತು ಬೇಹುಗಾರಿಕೆ ವ್ಯವಸ್ಥೆಯನ್ನು ಹೊಂದಿತ್ತು ಎಂದು ಸ್ಮರಿಸಿದರು ಭಾರತ ಸದ್ಯ ಮುನ್ನಡೆ ಸಾಧಿಸಿದ್ದು ಇನ್ನೂ ಹೊಸ ಎತ್ತರಗಳಿಗೆ ಏರಬೇಕಾಗಿದೆ

ಪೊಲೀಸ್ ಸಂಸ್ಕರಣಾ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಇಂದು ಬೆಳಗ್ಗೆ ರಾಷ್ಟೀಯ ಪೊಲೀಸ್ ಸ್ಕಾರಕವನ್ನು ರಾಷ್ಟಕ್ಕೆ ಸಮರ್ಪಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಅವರು ಸದಾ ಎಚ್ಚರವಾಗಿರುವ ಪೊಲೀಸ್ ಪಡೆಗಳು ದೇಶದಲ್ಲಿ ಅಶಾಂತಿ ಮೂಡಿಸುವ ಹಾಗೂ ಭಯ ಮತ್ತು ಅಭದ್ರತೆ ವಾತಾವರಣ ಸೃಷ್ಟಿ ಮಾಡುವ ಶಕ್ತಿಗಳ ಶ್ರಯತ್ನವನ್ನು ವಿಫಲಗೊಳಿಸಿವೆ ಜಮ್ಮ ಕಾಶ್ಮೀರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಹಾಗೂ ಭಯೋತ್ಪಾದನೆ ವಿರುದ್ಧ ಹೋರಾಡುವ ಮತ್ತು ನಕ್ಲಲ್ ಪೀಡಿತ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಸೈನಿಕರನ್ನು ನೆನಪಿಸಿಕೊಳ್ಳುವ ದಿನ ಇದಾಗಿದೆ ಎಂದು ಹೇಳಿದರು ವಿಪತ್ತು ಪರಿಹಾರ ಕಾರ್ಯಗಳಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಮೊಲೀಸ್ ಮತ್ತು ಅರೆಸೇನಾ ಪಡೆಗಳಿಗೆ ನೇತಾಜಿ ಸುಭಾಷ್ಚಂದ್ರಬೋಸ್ ಹೆಸರಿನಲ್ಲಿ ವಾರ್ಷಿಕ ಪ್ರಶಸ್ತಿ ನೀಡುವುದಾಗಿ ಪ್ರಧಾನಮಂತ್ರಿ ಘೋಷಿಸಿದರು

ಈ ಬಗ್ಗೆ ಕಾಳಜಿ ಇದ್ದಿದ್ದರೆ ಅನೇಕ ವರ್ಷಗಳ ಹಿಂದೆಯೇ ಸ್ಮಾರಕ ನಿರ್ಮಾಣವಾಗಬೇಕಾಗಿತ್ತು ಎಂದು ವಿರೋಧ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು

ಇದೇ ವೇಳೆ ಪ್ರಧಾನಮಂತ್ರಿಯವರು ಪೊಲೀಸ್ ವಸ್ತು ಸಂಗ್ರಹಾಲಯವನ್ನೂ ರಾಷ್ಪಕ್ಕೆ ಸಮರ್ಪಿಸಿದರು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಬಿಜೆಪಿ ಹಿರಿಯ ಮುಖಂಡ ಎಲ್

ಅಡ್ವಾಣಿ ಕೇಂದ್ರ ಗೃಹ ಖಾತೆ ರಾಜ್ಣ ಸಚಿವರಾದ ಕಿರಣ್ ರಿಜಿಜು ಮತ್ತು ಹನ್ಸ್ರಾಜ್ ಅಹಿರ್ ಗೃಹ ಕಾರ್ಯದರ್ಶಿ ರಾಜೀವ್ ಗೌಬಾ ಕೇಂದ್ರೀಯ ಅರೆಸೇನಾ ಪಡೆಗಳ ಎಲ್ಲ ಮುಖ್ಯಸ್ಥರು ಹುತಾತ್ನ ಮೊಲೀಸರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಈ ವರ್ಷ ಕರ್ತವ್ದದ ವೇಳೆ ಹುತಾತ್ಕರಾದ ಪೊಲೀಸ್ ಸಿಬ್ಬಂದಿಯ ಹೆಸರುಗಳನ್ನು ಬೇಹುಗಾರಿಕಾ ಬ್ಯೂರೊ ನಿರ್ದೇಶಕ ರಾಜೇವ್ ಜೈನ್ ಓದಿದರು

ಆದಾಗ್ಲೂ ಈ ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಸೇನೆಯ ಮೂವರು ಯೋಧರು ಹುತಾತ್ಕರಾಗಿದ್ದಾರೆ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಯೋಧ ತೀವ್ರ ಗಾಯಗೊಂಡಿದ್ದು ಅವರನ್ನು ವಿಮಾನದ ಮೂಲಕ ಉಧಂಪುರದ ಸೇನಾ ಕಮಾಂಡ್ ಆಸ್ಪತ್ರೆಗೆ ಕರೆತರಲಾಗಿದೆ ನುಸುಳುಕೋರರಿಂದ ಎರಡು ಎ

ಜಮ್ಮು ಕಾಶ್ವೀರದ ಕುಲ್ಗಾಮ್ ಜಿಲ್ಲೆಯ ಲಾರೂ ಎಂಬಲ್ಲಿ ಭದ್ರತಾಪಡೆ ಮತ್ತು ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಜೈಷೇ ಮಹಮ್ದದ್ ಭಯೋತ್ಪಾದಕರನ್ನು ಹತ್ಯೆಗೈಯಲಾಗಿದೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಪೊಲೀಸ್ ಮಹಾನಿರ್ದೇಶಕ ದಿಲ್ ಬಾಗ್ ಸಿಂಗ್ ಗುಂಡಿನ ಚಕಮಕಿ ಈಗ ಮುಕ್ತಾಯಗೊಂಡಿದೆ ಎಂದಿದ್ದಾರೆ

ಹ್ಗೆಕೋರ್ಟ್ಗಳ ಮುಖ್ಯ ನ್ಗಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಕೇಂದ್ರ ಹಣಕಾಸು ಸಚಿವಾಲಯ ಈ ಅಧಿಸೂಚನೆ ಹೊರಡಿಸಿದೆ

ವರೆಗಿನ ಸೌಲಭ್ಣವನ್ನು ಆಯುಷ್ಣಾನ್ ಭಾರತ್ ಯೋಜನೆಯಡಿ ಪಡೆದಿದ್ದಾರೆ ಎಂದು ಕೇಂದ್ರ ಆರೋಗ್ಣ ಸಚಿವ ಜೆ

ನಡ್ಡಾ ಹೇಳದ್ದಾರೆ ಸರಣಿ ಟ್ವೀಟ್ ಮಾಡಿರುವ ಜೆ

ನಡ್ಡಾ

ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ದೂರದೃಷ್ಷಿಯ ನಾಯಕತ್ವಕ್ಕಾಗಿ ಜೆ

ನಡ್ಡಾ ಇದೇ ವೇಳೆ ಕೃತಜ್ಞತೆ ಸಲ್ಲಿಸಿದರು

ದೆಹಲಿ ಪಂಜಾಬ್ ಮಧ್ಯಪ್ರದೇಶ ಅರುಣಾಚಲ ಪ್ರದೇಶ ಮಣಿಪುರ ಜಮ್ನು ಮತ್ತು ಕಾಶ್ಮೀರ ಹಾಗೂ ಪುದುಚೇರಿಯಲ್ಲಿ ಮುಂಗಡ ತೀರ್ಮಗಳ ಮೇಲ್ದನವಿ ಪ್ರಾಧಿಕಾರವನ್ನು ಶೀಘ ರಚಿಸುವಂತೆ ಜಿಎಸ್ಟಿ ಸಮಿತಿಯ ಸಚಿವಾಲಯ ಪತ್ರ ಬರೆದಿದೆ ಕಾನೂನಿನ ಪ್ರಕಾರ ಎಲ್ಲಾ ರಾಜ್ಯಗಳು ಜಿಎಸ್ಟ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಕನಿಷ್ಟ ಒಂದು ಮುಂಗಡ ತೀರ್ಮಗಳ ಪ್ರಾಧಿಕಾರವನ್ನು ಮತ್ತು ಒಂದು ಮೇಲ್ಮನವಿ ಪ್ರಾಧಿಕಾರವನ್ನು ರಚಿಸಬೇಕಾಗುತ್ತದೆ

ವೆಂಕಯ್ತ ನಾಯ್ದು ಎರಡು ದಿನಗಳ ಬೆಲ್ಲಿಯಂ ಪ್ರವಾಸ ಮುಗಿಸಿ ಇಂದು ಬೆಳಿಗ್ಗೆ ದೇಶಕ್ಕೆ ಹಿಂದಿರುಗಿದ್ದಾರೆ

ಇದೇ ವೇಳೆ ಪ್ರಧಾನಮಂತ್ರಿಯವರು ಕ್ರೀಡಾಪಟುಗಳನ್ನು ಸನ್ನಾನಿಸಿದರು ಮುಂದಿನ ಒಲಂಪಿಕ್ನಲ್ಲಿ ಪ್ರವೇಶ ಪಡೆಯುವ ಗುರಿ ಸಾಧಿಸಲು ಕಠಿಣ ಪರಿಶ್ರಮ ಪಡುವಂತೆ ಇದೇ ವೇಳೆ ಪ್ರಧಾನಮಂತ್ರಿಯವರು ಕ್ರೀಡಾಪಟುಗಳಿಗೆ ಸೂಚಿಸಿದರು ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಅಥ್ಲೀಟ್ಗಳಿಗೆ ಎಲ್ಲಾ ಅಗತ್ಯ ನೆರವು ಮತ್ತು ಸೌಲಭ್ಯ ಒದಗಿಸಿಕೊಡುವುದಾಗಿಯೂ ಪ್ರಧಾನಮಂತ್ರಿ ಭರವಸೆ ನೀಡಿದರು ಯುವ ಕ್ರೀಡಾಳುಗಳು ತಮ್ಮ ಶಾಲೆ ಮತ್ತು ಗ್ರಾಮಗಳಲ್ಲಿ ಯುವಕರಿಗೆ ಕ್ರೀಡೆ ಬಗ್ಗೆ ಸ್ಫೂರ್ತಿ ತುಂಬಬೇಕು ಎಂದು ಪ್ರಧಾನಮಂತ್ರಿಯವರು ಹೇಳಿದರು ಜಾಗತಿಕ ಮಟ್ಟದಲ್ಲಿ ಭಾರತದ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಿದ ಕ್ರೀಡಾಪಟುಗಳಿಗೆ ತರಬೇತಿ ನೀಡಿದ್ದ ಕೋಚ್ಗಳ ಕೊಡುಗೆಯನ್ನು ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದರು ಒಮನ್ನ ಮಸ್ಕತ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯ ಮೂರನೇ ಸುತ್ತಿನ ರಾಬಿನ್ ಪಂದ್ವದಲ್ಲಿ ಭಾರತ ತಂಡ ಇಂದು ರಾತ್ರಿ ಜಪಾನ್ ತಂಡವನ್ನು ಎದುರಿಸಲಿದೆ